ದೇಶ ಪ್ರಗತಿಯ ಯಶೋಗಾಥೆ ಕಾಣಬೇಕಾದರೆ ತಂತ್ರಜ್ವಾನ ಹೊಸ ಕಲ್ಪನೆ ಮತ್ತು ಕೌಶಲ್ಲಾಭಿವೃದ್ದಿ ನಿರ್ಣಾಯಕ ಪ್ರಧಾನಮಂತ್ರಿ

ಕರ್ನಾಟಕ ವಿಧಾನಸಭಾ ಚುನಾವಣೆ ಜೆಡಿಎಸ್ ಪ್ರಣಾಳಿಕೆ ಬಿಡುಗಡೆ ರೈತರ ಬೆಳೆ ಸಾಲ ಮನ್ನಾ ಕೃಷಿ ಉತ್ಪನ್ನಗಳ ಖರೀದಿಗೆ ಸಬ್ಸಿಡಿ ಪಕ್ಷದ ರಾಜ್ಯಾಧಕ್ಷ ಎಚ್

ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿತ್ರಾ ವಿರುದ್ದದ ವಾಗ್ವಂಡನೆ ನೋಟಸ್ ತಿರಸ್ನಾರ ಪ್ರಶ್ನಿಸಿ ಇಬ್ಲರು ಕಾಂಗ್ರೆಸ್ ಸಂಸದರಿಂದ ಸುಪ್ರೀಂ ಕೋರ್ಟ್ಗೆ ಮನವಿ

ಭಾರತದ ಪ್ರಗತಿಯ ಯಶೋಗಾಥೆಗೆ ತಂತ್ರಜ್ಞಾನ ಹೊಸ ಕಲ್ಪನೆ ಮತ್ತು ಕೌತಲ್ಯಾಭಿವೃದ್ಧಿ ನಿರ್ಣಾಯಕ ಅಂಶಗಳಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ದೇಶದಲ್ಲಿ ವಿದೇಶಿ ನೇರ ಹೂಡಿಕೆಯ ಒಳಹರಿವು ಇದೀಗ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದೆ ಇದು ಸ್ಟಿರವಾಗಿ ಏರಿಕೆ ಕಾಣುತ್ತಾ ಬಂದಿದೆ ಕರ್ನಾಟಕ ರಾಜ್ಜವು ಸ್ವಾರ್ಟಪ್ಗಳ ಸುಂದರ ತಾಣವಾಗಿ ರೂಪುಗೊಂಡಿದೆ ಕರ್ನಾಟಕದ ಯುವ ಸಮುದಾಯ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಲದೇ ಆದ ಛಾಪು ಮೂಡಿಸುತ್ತಿದ್ದಾರೆ

ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಜಾಗವೇ ಇಲ್ಲ ರಾಜಕೀಯ ಹತ್ಯೆ ಬಹುದೊಡ್ಡ ಕಳವಳವಾಗಿದೆ ದೇಶದಲ್ಲಿ ಉದ್ಲೋಗ ಕೊರತೆಗೆ ಹಿಂದಿನ ಯುಪಿಎ ಸರ್ಕಾರವೇ ಕಾರಣ ಯುವ ಸಮುದಾಯಕ್ಕೆ ಅಪಾರ ಉದ್ಯೋಗಗಳನ್ನು ಸ್ಪಷ್ಟಿಸುವ ನಿಟ್ಟನಲ್ಲಿ ಎನ್ಡಿಎ ಸರ್ಕಾರ ಕಾರ್ಯೋನ್ಮಖವಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ಇದಕ್ಕೂ ಮುನ್ನ ಮೋದಿ ಅವರು ಕರ್ನಾಟಕ ಬಿಜೆಪಿ ಕಿಸಾನ್ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ಕಾರ್ಯಕರ್ತರೊಂದಿಗೆ ನರೇಂದ್ರ ಮೋದಿ ಆ್ಲಪ್ ಮೂಲಕ ಸಂವಾದ ನಡೆಸಿದ್ದರು

ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದರು

ವೆಂಕಯ್ದನಾಯ್ದು ಅವರು ತಿರಸ್ತರಿಸಿರುವ ಕ್ರಮ ಪ್ರಶ್ನಿಸಿ ಕಾಂಗ್ರೆಸ್ನ ಇಬ್ಬರು ಸಂಸದರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ವಾಗ್ದಂಡನೆ ನೋಟಸ್ ಜಾರಿ ಮಾಡುವಂತೆ ಒತ್ತಾಯಿಸಿರುವ ಇಬ್ಲರು ಕಾಂಗ್ರೆಸ್ ಸಂಸದರ ಮನವಿಯನ್ನು ತುರ್ತಾಗಿ ವಿಚಾರಣೆಗೆ ಕ್ಲೆಗೆತ್ತಿಕೊಳ್ಳಬೇಕು ಎಂದು ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ನ್ನಾಯಮೂರ್ತಿ ಜೆ ಚಲಮೇಶ್ವರ್ ನೇತೃತ್ವದ ನ್ಯಾಯಪೀಠಕ್ಕೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಪ್ರತಾಪ್ ಸಿಂಗ್ ಬಾಜ್ನಾ ಮತ್ತು ಅಮೀ ಹರ್ಷದ್ ರಾಯ್ ಯಜ್ನಿಕ್ ಅವರು ದೀಪಕ್ ಮಿಶ್ರಾ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ

ಹಾಲಿ ಇರುವ ಜಿಡಿಪಿ ಪ್ರಗತಿ ದರವನ್ನು ಕಾಪಾಡಿಕೊಂಡರೆ ಒಂದೇ ದಶಕದೊಳಗೆ ಜಿಡಿಪಿ ದರ ದುಪ್ಪಟ್ಲು ಹೆಚ್ಚಾಗಲಿದೆ

ರಾಷ್ಷೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಅಥವಾ ಎನ್ ಇಇಟಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ದಾಖಲಾತಿಗೆ ಅರ್ಹತಾ ಪರೀಕ್ಷೆಯಾಗಿದೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಇಲಾಖೆಯ ಮುಖ್ಖಸ್ವ ಡಾ

ಮಹಾಪಾತ್ರ ಜಮ್ನು ಮತ್ತು ಕಾಶ್ನೀರ ಪಂಜಾಬ್ ಹರಿಯಾಣಾ ಚಂಡೀಗಢ್ ದೆಹಲಿ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಉತ್ತರ ಪ್ರದೇಶ ಮತ್ತು ರಾಜಸ್ತಾನಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ಬಿರುಗಾಳಿ ಗುಡುಗು ಸಹಿತ ಧಾರಾಕಾರಾ ಮಳೆ ಸುರಿಯುವ ಸಂಭವವಿದೆ ಎಂದು ಹೇಳಿದ್ದಾರೆ ಬುಧವಾರದ ನಂತರ ವಾಯುವ್ತ ಭಾರತದಲ್ಲಿ ವಾತಾವರಣದಲ್ಲಿ ಸುಧಾರಣೆ ಕಂಡುಬರಲಿದೆ ಎಂದು ಮಹಾಪಾತ್ರ ಹೇಳಿದ್ದಾರೆ ಅಸ್ಸಾಂ ಮೇಘಾಲಯ ನಾಗಾಲ್ಕಾಂಡ್ ಮಣಿಪುರ ಮಿಜೋರಾಂ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆ ಬೀರುವ ನಿರೀಕ್ಷೆಯಿದೆ ಹವಾಮಾನ ಇಲಾಖೆಯ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಎಲ್ಲಾ ಶಾಲೆಗಳನ್ನು ಮುಚ್ಚಲು ಹರಿಯಾಣಾ ಸರ್ಕಾರ ನಿರ್ಧರಿಸಿದೆ ಕೃಷ್ಣಮೃಗ ದೇಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಸಲ್ನಾನ್ ಖಾನ್ ಇಂದು ಜೋಧ್ ಪುರ್ ನ್ವಾಯಾಲಯದ ಎದುರು ಹಾಜರಾಗಲಿದ್ದಾರೆ

ನಂತರ ಅವರಿಗೆ ಜಾಮೀನು ನೀಡಲಾಗಿತ್ತು ಶಿಕ್ಷೆಗೆ ಸಂಬಂಧಿಸಿದಂತೆ ಸಲ್ಲಾನ್ ಅವರ ಮನವಿ ಅರ್ಜಿಯನ್ನು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ನಾಯಮೂರ್ತಿ ಚಂದ್ರ ಕುಮಾರ್ ಸೊನ್ನಾರಾ ಅವರು ಇಂದು ವಿಚಾರಣೆ ನಡೆಸಲಿದ್ದಾರೆ ನಟ ಸಲ್ಸಾನ್ ಖಾನ್ ಜೋಧ್ ಪುರ ತಲುಪಿದ್ದು ವಿಚಾರಣೆ ವೇಳೆ ನ್ಲಾಯಾಲಯದಲ್ಲಿ ಹಾಜರಿರಲಿದ್ದಾರೆ

ಮೊನ್ನೆ ಶನಿವಾರ ಪುಟನ್ ಆಡಳಿತ ವಿರೋಧಿಸಿ ಮಾಸ್ಕೋ ಸೇರಿದಂತೆ ರಷ್ಲಾದ ಹಲವು ನಗರಗಳಲ್ಲಿ ವ್ಲಾಪಕ ಪ್ರತಿಭಟನೆಗಳು ನಡೆದಿವೆ ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಿ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಅವರು ಮುಂದಿನ ತಿಂಗಳು ಸಿಂಗಪೂರದಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ

ಜೂನ್ ಮಧ್ಯಭಾಗದಲ್ಲಿ ಟ್ರಂಪ್ ಮತ್ತು ಕಿಮ್ ಅವರು ಸಿಂಗಪೂರದಲ್ಲಿ ಭೇಟಿಯಾಗಲಿದ್ದಾರೆ ಎಂಬ ರಾಜತಾಂತ್ರಿಕ ಅಧಿಕಾರಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ದಕ್ಷಿಣ ಕೊರಿಯಾದ ದಿನಪತ್ರಿಕೆಯೊಂದು ವರದಿ ಮಾಡಿದೆ

ಆದರೆ ಗಂಭೀರ ಸ್ವರೂಪದ ಗಾಯ ಅಥವಾ ಸಾವು ಸಂಭವಿಸಿರುವ ಕುರಿತು ತಕ್ಷಣಕ್ಕೆ ಯಾವುದೇ ವರದಿಯಾಗಿಲ್ಲ

ಪೌರತ್ವ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಇರುವ ಸಮಸ್ಥೆಗಳ ಕುರಿತು ವಸ್ತುಸ್ತಿತಿ ಅಧ್ಯಯನ ನಡೆಸುವ ಉದ್ದೇಶದಿಂದ ಸಮಿತಿಯು ಗುವಾಹಟ ಮತ್ತು ಸಿಲ್ಡಾರ್ ಗೆ ಭೇಟಿ ನೀಡಲಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಅಸ್ಸಾಂನ ಗ್ಬಹ ಇಲಾಖೆಯ ಕಾರ್ಯದರ್ಶಿ ಎಲ್ ಎಸ್ ಸಾಂಗ್ನನ್ ಸಮಿತಿಯು ಇಂದು ಗುವಾಹಟಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಮತ್ತು ಷೇರುದಾರರನ್ನು ಭೇಟ ಮಾಡಲಿದೆ